ಸರ್ಕಾರದ ಪಲವು ಸಚಿವಾಲಯಗಳು ಇಲಾಖೆಗಳು ಸಾರ್ವಜನಿಕ ವಲಯದ ಘಟಕಗಳು ಬ್ಲಾಂಕುಗಳು ಹಾಗೂ ಅನ್ನಿತರ ಸಂಸ್ಥೆಗಳಲ್ಲಿ ಇರುವ ನೌಕರರು ಪ್ರತಿಜ್ವಾವಿಧಿ ಸ್ವೀಕರಿಸುವ ಮೂಲಕ ಸಪ್ತಾಪ ಆರಂಭಗೊಂಡಿದೆ

ಸರ್ದಾರ್ ವಲ್ಲಬ್ಗಾಯ್ ಪಟೀಲ್ ಅವರ ಜನ್ನದಿನವಿರುವ ವಾರದಲ್ಲಿ ಈ ಸಪ್ತಾಪವನ್ನ ಪ್ರತಿವರ್ಷ ಆಚರಿಸಲಾಗುತ್ತದೆ

ಬೆಂಗಳೂರಿನ ವಿಧಾನಸೌಧದಲ್ಲಿ ವಿರ್ಪಾಡಾಗಿದ್ದ ಕಾರ್ಯಕ್ರಮದಲ್ಲಿ ಬೃಹತ್ ಮತ್ತು ಮಧ್ಯಮ ಕೈಗಾರಿಕಾ ಖಾತೆ ಸಚಿವ ಕೆ ಜಾರ್ಜ್ ಸಚಿವಾಲಯದ ಸಿಬ್ಬಂದಿಗೆ ಪ್ರತಿಜ್ಞಾನಿಧಿಯನ್ನು ಬೋಧಿಸಿದರು ಆಕಾಶವಾಣಿ ಬೆಂಗಳೂರು ಕೇಂದ್ರದಲ್ಲೂ ಸಹ ಎಚಕ್ಷಣಾ ಸಪ್ತಾಹದ ಅಂಗವಾಗಿ ಕಾರ್ಯಕ್ರಮ ವಿರ್ಪಾಡಾಗಿತ್ತು ನಿಲಯದ ಉಪಮಹಾ ನಿರ್ದೇಶಕರಾದ ಎ ಪನುಮಂತ್ ಸಿಬ್ಲಂದಿಗೆ ಪ್ರತಿಜ್ಞಾನಿಧಿ ಬೋಧಿಸಿದರು ಗುವಾಹಟ ಹೈಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿಯಾಗಿ ಕರ್ನಾಟಕದ ನ್ಯಾಯಮೂರ್ತಿ ಎ

ಅಸ್ಸಾಂನ ರಾಜ್ಯಪಾಲ ಪ್ರೊಫೆಸರ್ ಜಗದೀಶ್ ಮುಖಿ ಅವರು ರಾಜಭವನದಲ್ಲಿ ಬೋಪಣ್ಣ ಅವರಿಗೆ ಪ್ರಮಾಣವಚನ ಬೋಧಿಸಿದರು ಮುಖ್ಯಮಂತ್ರಿ ಸರ್ಬಾನಂದ್ ಸೊಸೊವಾಲ್ ಹಾಗೂ ಇತರ ಗಣ್ಣರು ಸಮಾರಂಭದಲ್ಲಿ ಉಪಸ್ಸಿತರಿದ್ದರು ಗಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಚಿವ ಕೃಷ್ಣಭೈರೇಗೌಡ ತಮ್ಮ ಇಲಾಖೆಯ ಪ್ರಗತಿ ಕುರಿತು ಇಂದು ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಣಾ ಅಧಿಕಾರಿಗಳೊಂದಿಗೆ ವಿಡೀಯೋ ಕಾನ್ಸರನ್ತಿಂಗ್ ಮೂಲಕ ಸಂವಾದ ನಡೆಸಿದರು

ಹೆಚ್ಚಿನ ಶೌಚಾಲಯಗಳಗೆ ದೇಡಿಕೆ ಬಂದಲ್ಲಿ ಅದನ್ನು ನಿರಾಕರಿಸಬಾರದು ಎಂದು ಅವರು ಗ್ರಾಮ ಪಂಚಾಯತ್ ಅಧ್ಯಕ್ಷರಿಗೆ ಸೂಚಿಸಿದರು ಕೇಂದ್ರ ಸರ್ಕಾರದಿಂದ ಅನುದಾನ ಬಂದಿದ್ದು ಶೌಚಾಲಯಗಳ ನಿರ್ಮಾಣಕ್ಕೆ ಪಣದ ಕೊರತೆ ಇಲ್ಲ ಆದ್ದರಿಂದ ಹೆಚ್ಚುವರಿ ಶೌಚಾಲಯಗಳ ನಿರ್ಮಾಣಕ್ಕೆ ಸರ್ಕಾರಕ್ಷೆ ಪ್ರಸ್ತಾವ ಕಳುಹಿಸುವಂತೆ ಸಚಿವರು ಸಲಹೆ ಮಾಡಿದರು

ದೇಶಪಾಂಡೆ ಬೆಂಗಳೂರಿನಲ್ಲಿಂದು ಆಸ್ತತ್ರೆಯಲ್ಲಿ ಭೇಟಿಯಾಗಿ ಯೋಗಕ್ಷೇಮ ವಿಚಾರಿಸಿದರು ಅನಂತಕುಮಾರ್ ಅವರ ಆರೋಗ್ಯ ಸ್ವಿತಿಗತಿ ಕುರಿತು ಆಸ್ಪತ್ರೆಯ ಮುಖ್ಯಸ್ವರೊಂದಿಗೂ ಸಚಿವರು ಸಮಾಲೋಚಿಸಿದರು

ರಾಜ್ಯದ ಕರಾವಳಿಯಲ್ಲಿ ಖಾಸಗಿಯವರ ಸಹಕಾರದಿಂದ ಜನೌಷಧಿ ಕೇಂದ್ರಗಳನ್ನು ಜನೋಪಯೋಗಿ ಕೇಂದ್ರಗಳಾಗಿ ಮಾರ್ಪಡಿಸುವ ಪ್ರಯತ್ನ ನಡೆಯುತ್ತಿದೆ

ಪದ್ಗನಾಭ ಕಾಮತ್ ನೇತೃತ್ತದ ವೈದ್ಧರ ತಂಡ ಜನೌಷಧಿ ಕೇಂದ್ರಗಳಗೆ ಆಗಮಿಸುವ ರೋಗಿಗಳಿಗೆ ಉಚಿತವಾಗಿ ಹೆಚ್ಚುವರಿ ವೈದ್ಯಕೀಯ ಸೇವೆ ಒದಗಿಸುವ ವಿನೂತನ ಕಾರ್ಯಕ್ರಮ ಹಮ್ಮಿಕೊಂಡಿದೆ ಈ ಕುರಿತು ಡಾ ಪದ್ದನಾಭ ಕಾಮತ್ ಆಕಾಶವಾಣಿಯೊಂದಿಗೆ ಮಾತನಾಡಿದ್ದಾರೆ

ನಾಗೇಂದ್ರಸ್ನಾಮಿ ಅವರು ಈ ಹಿಂದೆ ಕೇಂದ್ರ ವಾರ್ತಾ ಮತ್ತು ಪ್ರಸಾರ ಸಚಿವಾಲಯದ ಆಕಾಶವಾಣಿ ಪಿಐಬಿ ಕ್ಷೇತ್ರ ಪ್ರಚಾರ ನಿರ್ದೇಶನಾಲಯ ಜಾಹಿರಾತು ಮತ್ತು ದೃಶ್ಯ ಪ್ರಚಾರ ನಿರ್ದೇಶನಾಲಯ ಅಲ್ಲದೆ ಕೇಂದ್ರ ಚಲನಚಿತ್ರ ಪ್ರಮಾಣೀಕರಣ ಮಂಡಳ ಸೇರಿದಂತೆ ವಿವಿಧ ಮಾಧ್ಯಮ ಘಟಕಗಳಲ್ಲಿ ಸೇವೆ ಸಲ್ಲಿಸಿದ್ದಾರೆ ಅಂತಾರಾಜ್ಯ ಕಳ್ಳನೊಬ್ಬನನ್ನು ಬೆಂಗಳೂರು ಪೊಲೀಸರು ಬಂಧಿಸಿದ್ದು

ಬೆಂಗಳೂರಿನಲ್ಲಿ ಮನೆಯೊಂದರಲ್ಲಿ ಸೇವಕನಾಗಿದ್ದ ಬಿಹಾರ ಮೂಲದ ವ್ಯಕ್ತಿ ಮನೆಯಲ್ಲಿ ಯಾರು ಇಲ್ಲದ ಸಂದರ್ಭದಲ್ಲಿ ಈ ಆಭರಣಗಳನ್ನು ದೋಚಿ ಪರಾರಿಯಾಗಿದ್ದ ಎನ್ನಲಾಗಿದೆ ಆತನ ಶೋಧಕ್ಕಾಗಿ ರಚಿಸಲಾಗಿದ್ದ ವಿಶೇಷ ತಂಡ ಬಿಹಾರ್ಗೆ ತೆರಳಿ ಆತನನ್ನು ಬಂಧಿಸಿ ಚಿನ್ನಾಭರಣಗಳನ್ನು ವಶಪಡಿಸಿಕೊಂಡಿದೆ ಮ್ಸೆಸೂರಿನಲ್ಲಿ ಸಿಎಸ್ಐಆರ್ ಸಿಎಫ್ಟಿಆರ್ಐ ಸ್ಥಾಪನೆ ದಿನದ ಹಿನ್ನೆಲೆಯಲ್ಲಿ ಇಂದಿನಿಂದ ಎರಡು ದಿನಗಳ ಮುಕ್ತದಿನ ಆಚರಣೆ ಕಾರ್ಯಕ್ರಮ ಏರ್ಪಾಡಾಗಿದೆ

ಶಾಲಾ ಕಾಲೇಜುಗಳ ವಿದ್ಯಾರ್ಥಿಗಳು ಹಾಗೂ ಸಾರ್ವಜನಿಕರು ಇಂದು ಮತ್ತು ನಾಳೆ ಪ್ರದರ್ಶನ ವೀಕ್ಷಿಸಲು ಮುಕ್ತ ಅವಕಾಶ ಕಲ್ಪಿಸಲಾಗಿದೆ